ಅಭಿವೃದ್ದಿಯೇ ಆಡಳಿತ ಮಂತ್ರ ಎಂಬ ಗುರಿಯೊಂದಿಗೆ ಜನಪರ ತೀರ್ಮಾನ ಮುಖ್ಯಮಂತ್ರಿ ಬಿ ಎಸ್

ಈ ಸಂದರ್ಭದಲ್ಲಿ ಹೊಸ ಸಂಕಲ್ಪದ ಬಗ್ಗೆ ಪ್ರಸ್ತಾಪಿಸಿದ ಅವರು ಭವಿಷ್ಣಕ್ಕಾಗಿ ಹೊಸ ಗುರಿಗಳನ್ನು ಹಾಕಿಕೊಳ್ಳಬೇಕಿದೆ ಎಂದರು

ನಮ್ಮ ಪೂರ್ವಜರ ತ್ಯಾಗ ಬಲಿದಾನಗಳ ಫಲವಾಗಿ ಇಂದು ನಮಗೆ ಸ್ವಾತಂತ್ರ್ಯ ದೊರಕಿದ್ದು

ಗುಲಾಮಗಿರಿಯ ವಿರುದ್ಧದ ಹೋರಾಟ ನಡೆಯದ ಬಗ್ಗೆ ಇತಿಹಾಸದಲ್ಲಿ ಯಾವುದೇ ಮರಾವೆಗಳಿಲ್ಲ ಎಂದ ಅವರು ವಿಸ್ತರಣೆಯ ದುರಾಸೆ ಪಲವರನ್ನು ಗುಲಾಮಗಿರಿಗೆ ದೂಡಿದ್ದು ಇದರ ವಿರುದ್ಧ ಭಾರತದ ಹೋರಾಟ ನಿಲ್ಲಲಿಲ್ಲ ಎಂದು ಹೇಳಿದರು ಮಹಾತ್ಮಾ ಗಾಂಧಿ ಅವರ ನೇತೃತ್ವದಲ್ಲಿ ಆಂದೋಲನ ಯಶಸ್ವಿಯಾಗಿ ನಾವೆಲ್ಲರೂ ಸ್ವತಂತ್ರ ಭಾರತದಲ್ಲಿದ್ದು ಸಾಮ ದಾನ ಭೇದ ದಂಡದ ಮಾರ್ಗಗಳನ್ನು ಪಂತ ಪಂತವಾಗಿ ಬಳಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ತಪಸ್ಸುಗಳನ್ನು ಸ್ಮರಿಸಿದ ಅವರು ಕೊರೊನಾ ಬಿಕ್ಕಟ್ಟನಲ್ಲಿ ಹೋರಾಡುತ್ತಿರುವ ಕೊರೊನಾ ವಾರಿಯರ್ಸ್ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸೇವೆಯೇ ಪರಮ ಧರ್ಮ ಎಂಬ ಮನೋಭಾವದಿಂದ ಭಾರತ ಮಾತೆಯ ಸೇವೆ ಮಾಡುತ್ತಿರುವ ಕೊರೊನಾ ವಾರಿಯರ್ಸ್ ಶ್ರಮವನ್ನು ಶ್ಲಾಘಿಸಿದರು ದೇಶವಾಸಿಗಳ ಸಂಕಲ್ಪ ಶಕ್ತಿಯೇ ಈ ಕೊರೊನಾ ವಿರುದ್ಧದ ಹೋರಾಟದಲ್ಲಿ ಜಯ ನೀಡಲಿದೆ ಎಂಬ ವಿಶ್ವಾಸ ತಮಗಿದೆ ಎಂದ ಅವರು ಆತ್ಮವಿಶ್ವಾಸದಿಂದ ಮುನ್ನಡೆಯುವಂತೆ ಕರೆ ನೀಡಿದರು ವಿಶ್ವದ ಅರ್ಥ ವ್ಯವಸ್ಠೆಯಲ್ಲಿ ಭಾರತದ ಕೊಡುಗೆ ಅಪಾರ ಎಂದ ಅವರು ಭಾರತೀಯ ಶಕ್ತಿ ಸಾಮರ್ಥ್ಯದ ಬಗ್ಗೆ ತಮಗೆ ನಂಬಿಕೆ ಇದೆ ಎಂದರು ಇದೀಗ ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿದೆ ಅಲ್ಲದೇ ಅಂತರಿಕ್ಷ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದು ಇತರ ದೇಶಗಳಿಗೂ ನೆರವು ನೀಡಬಹುದಾಗಿದೆ ಎಂದರು ಮಾನವ ಸಂಪನ್ಮೂಲದ ಅಭಿವೃದ್ಧಿಗೆ ಒತ್ತು ನೀಡಬೇಕಿದೆ ಎಂದ ಅವರು ಭಾರತದ ಅಭೂತರೂರ್ವ ಪರಿವರ್ತನೆಯನ್ನು ಇಡೀ ಜಗತ್ತು ನೋಡಲಿದೆ ಎಂದು ಹೇಳಿದರು ವಿಶ್ವದ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು ಭಾರತದತ್ತ ಮುಖ ಮಾಡಿದ್ದು ಮೇಕ್ ಇನ್ ಇಂಡಿಯಾ ದಿಂದ ಮೇಕ್ ಫಾರ್ ವರ್ಲ್ಡ್ನತ್ತ ಭಾರತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ

ರಾಷ್ಟೀಯ ಡಿಜಿಟಲ್ ಆರೋಗ್ಕ ಮಿಷನ್ ಇಂದಿನಿಂದ ಜಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ಇದೇ ವೇಳೆ ಪ್ರಕಟಿಸಿದರು ಈ ಮಿಷನ್ ರಾಷ್ಟದ ಆರೋಗ್ಯ ವಲಯದಲ್ಲಿ ಹೊಸ ಕ್ರಾಂತಿ ತರಲಿದೆ ಎಂದ ಅವರು ಎಲ್ಲ ಭಾರತೀಯರಿಗೂ ಆರೋಗ್ಯ ಸಂಕೇತ ನೀಡಲಾಗುವುದು ಎಂದು ವಿವರಿಸಿದರು ಕೊರೋನಾ ಸೋಂಕಿನ ಚಿಕಿತ್ಸೆಗೆ ಮೂರು ಬಗೆಯ ಲಸಿಕೆಗಳು ಪ್ರಾಯೋಗಿಕ ಪಂತದಲ್ಲಿದ್ದು ವಿಜ್ಞಾನಿಗಳ ಸಮೃತಿ ನಂತರ ಅದರ ಪೂರ್ಣ ಪ್ರಮಾಣದ ಉತ್ಪಾದನೆ ಆರಂಭಿಸಲಾಗುವುದು ಎಲ್ಲ ಭಾರತೀಯರಿಗೆ ಕಡಿಮ ಅವಧಿಯಲ್ಲೇ ಕೊರೋನಾ ಸೋಂಕಿಗೆ ಲಸಿಕೆ ನೀಡಲು ಸರ್ಕಾರದಿಂದ ಮಾರ್ಗಸೂಚಿ ಸಿದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಧ್ವಜಾರೋಪಣ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮಪಾತ್ಮಾ ಗಾಂಧಿ ಡಾ

ಅಂಬೇಡ್ಕರ್ ಮೊದಲಾದ ಹೋರಾಟಗಾರರ ಹೋರಾಟದ ಫಲವಾಗಿ ಇಂದು ನಾವು ಸ್ವಾತಂತ್ರ್ಯದ ಫಲವನ್ನು ಪಡೆದಿದ್ದೇವೆ ಎಂದು ಮುಖ್ಯಮಂತ್ರಿ ಸ್ಮರಿಸಿದರು ಅಭಿವ್ಯದ್ಧಿಯೇ ಆಡಳಿತ ಮಂತ್ರ ಎಂಬ ಗುರಿಯೊಂದಿಗೆ ಕೊರೊನಾ ಬಿಕ್ಕಟ್ಟನ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮಾ ಗಾಂಧಿ ಅವರ ರಾಮರಾಜ್ಯ ಕನಸನ್ನು ನನಸು ಮಾಡಲು ಪಣತೊಟ್ಟಿರುವುದಾಗಿ ಅವರು ಹೇಳಿದರು ಜನಹಿತ ಮನದಲ್ಲಿಟ್ಟುಕೊಂಡು ಜನಪರ ತೀರ್ಮಾನಗಳನ್ನು ಕೈಗೊಂಡಿದ್ದು ರಾಜ್ಯದ ಜನರು ಬೆಂಬಲ ನೀಡಿರುವುದಕ್ಕೆ ಆಭಾರಿಯಾಗಿರುವುದಾಗಿ ಮುಖ್ಯಮಂತ್ರಿ ಕೃತಜ್ಞತೆ ಸಲ್ಲಿಸಿದರು ಕೊರೊನಾ ಬಿಕ್ಕಟ್ಟು ಕೇವಲ ಆರೋಗ್ಯ ಕ್ಷೇತ್ರವಲ್ಲದೇ ಎಲ್ಲ ವಲಯಗಳನ್ನೂ ಬಾಧಿಸಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಜನರು ಆತಂಕ ಪಡೆದೇ ಜಾಗರೂಕತೆಯಿಂದ ಜೀವನ ನಡೆಸಬೇಕು ಎಂದು ಧೈರ್ಯ ತುಂಬಿದರು ಕರ್ನಾಟಕ ಮೊದಲಿನಿಂದಲೂ ಪ್ರಗತಿಪರ ಚಿಂತನೆಗೆ ಹೆಸರಾಗಿದ್ದು ರಾಜ್ಯ ಪಲವು ಪ್ರಥಮಗಳಿಗೆ ಹೆಸರಾಗಿದೆ ಎಂದು ನೆನೆದ ಅವರು ಪಲವು ರಾಜ್ಯಗಳಿಗೆ ಕರ್ನಾಟಕದ ವಿನೂತನ ದಿಟ್ಟ ಕ್ರಮಗಳು ಮಾದರಿಯಾಗಿವೆ ಎಂದು ಪೇಳಿದರು ಯುವಜನರಲ್ಲಿ ಕೌಶಲ್ಯವರ್ಧನೆಗೆ ಪ್ರೋತ್ಸಾಪ ನೀಡಲಾಗುತ್ತಿದೆ ಉದ್ಯಮಿಗಳಿಗೆ ಅನುಕೂಲಕರವಾಗಲು ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ ಗ್ರಾಮೀಣ ಪ್ರದೇಶಗಳನ್ನೊಳಗೊಂಡಂತೆ ರಾಜ್ಯದ ಸರ್ವತೋಮುಖ ಅಭಿವ್ಯದ್ಧಿಗೆ ಅಗತ್ತಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ತಿಳಿಸಿದ್ದಾರೆ ಸವಾಲುಗಳನ್ನು ಹಿಮ್ಮೆಟ್ಟಿ ಪ್ರಗತಿ ಸಾಧಿಸಲು ಮುನ್ನಡೆ ಹೆಜ್ಜೆ ಇಡಲಾಗಿದೆ ಎಂದು ಅವರು ಹೇಳಿದ್ದಾರೆ ಕೊರೊನಾ ಬಿಕ್ಕಟ್ಟಿನ ಜೊತೆಗೆ ಪ್ರವಾಪ ಬರ ಮೊದಲಾದ ಸಂಕಷ್ಟಗಳನ್ನು ಎದುರಿಸಲು ಸರ್ಕಾರ ಸಮರೋಪಾದಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದ ಅವರು ಸವಾಲುಗಳನ್ನು ಎದುರಿಸಲು ಅಚಲ ನಿರ್ಧಾರ ಮತ್ತು ದೃಢ ಸಂಕಲ್ಪ ಕೈಗೊಳ್ಳಲಾಗಿದೆ ಸಮೃದ್ದ ಕರ್ನಾಟಕ ನಿರ್ಮಾಣದ ಧ್ಯೇಯದೊಂದಿಗೆ ಅಭಿವ್ಯದ್ದಿ ಕಾರ್ಯಗಳನ್ನು ಕ್ಷೆಗೊಳ್ಳಲಾಗಿದೆ ಎಂದು ಯಡಿಯೂರಪ್ಪ ವಿವರಿಸಿದ್ದಾರೆ

ಜಮ್ನು ಕಾಶ್ಮೀರ ಮೊಲೀಸ್ ಕಾನ್ಸ್ಟೆಬಲ್ ಅಬ್ದುಲ್ ರಷೀದ್ ಕಲಾಸ್ ಅವರಿಗೆ ಮರಣೋತ್ತರ ಪ್ರಶಸ್ತಿ ನೀಡಲಾಗಿದೆ ಜಮ್ಮ ಕಾಶ್ಮೀರದಲ್ಲಿ ಭಯೋತ್ವಾದನೆ ವಿರುದ್ದದ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ಶೌರ್ಯಚಕ್ರ ನೀಡಲಾಗಿದೆ

ಇದೀಗ ಒಂದು ದಿನಕ್ಕೆ ಕೇವಲ ಎರಡು ಸಾವಿರ ಜನರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ

ಆನ್ಲೈನ್ ನೋಂದಣಿ ಕಡ್ಡಾಯವಾಗಿದೆ ಎಲ್ಲಾ ಯಾತ್ರಿಗಳು ತಮ್ಮ ಮೊಬೈಲ್ ಗಳಲ್ಲಿ ಆರೋಗ್ಯ ಸೇತು ಆ್ಯಪ್ ಬಳಸಬೇಕಿದೆ ಮುಖಗವಸು ಬಳಕೆ ಥರ್ಮಲ್ ಸ್ತೀನಿಂಗ್ ಕಡ್ಡಾಯ ಮಾಡಲಾಗಿದೆ

ಕೊರೊನಾ ಸೋಂಕು ಪರೀಕ್ಷೆ ಮಾಡಿಸಿಕೊಳ್ಳಬೇಕಿದ್ದು ಯಾರಲ್ಲಿ ಪರೀಕ್ಷಾ ವರದಿ ನೆಗಟಿವ್ ಇರುವುದೋ ಅಂತಪವರಿಗೆ ಮಾತ್ರ ಯಾತ್ರೆ ಮುಂದುವರಿಸಲು ಅವಕಾಶ ನೀಡಲಾಗುವುದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉಪರಾಷ್ಟಪತಿ ವೆಂಕಯ್ಯನಾಯ್ಡು ಸ್ಟರಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರ ಆಶಯದಂತೆ ಭಾರತ ರೂಪಿಸುವುದು ನಾವು ಅವರಿಗೆ ಸಲ್ಲಿಸಬಹುದಾದ ಗೌರವ ಎಂದು ವೆಂಕಯ್ಯನಾಯ್ಡು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ ಒಗ್ಗೂಡಿದ ದೃಢ ಸಮೃದ್ಧ ಭಾರತ ರೂಪಿಸಲು ಎಲ್ಲ ನಾಗರಿಕರು ಬದ್ದರಾಗಿ ಸಹಕರಿಸುವಂತೆ ಅವರು ಕರೆ ನೀಡಿದ್ದಾರೆ